ಹಿಂದಿನ ಪೂರ್ವ ಪಾಕಿಸ್ತಾನದಲ್ಲಿ ತನ್ನದೇ ಜನರ ಮೇಲೆ ಪಾಕಿಸ್ತಾನ ನಡೆಸಿದ ದೌರ್ಜನ್ವಗಳ ಕರಾಳ ಮುಖವನ್ನು ಈ ಯುದ್ಧ ತೋರಿತ್ತು

ಎಲ್ಲ ರಾಜಕೀಯ ಮತ್ತು ರಾಜತಾಂತ್ರಿಕ ಪ್ರಯತ್ನಗಳು ವಿಫಲವಾದ ನಂತರವೇ ಭಾರತ ಸೇನಾ ಆಯ್ಲೆ ಮಾಡಿಕೊಂಡು ಯುದ್ಗಕ್ಷೆ ಇಳಿದಿತ್ತು

ಯುದ್ದ ಘೋಷಿಸಿದ ಮೂರೇ ದಿನಗಳಲ್ಲಿ ಭಾರತೀಯ ಪಡೆಗಳು ಪಾಕಿಸ್ತಾನ ವಾಯುಪಡೆಯ ನೆಲೆಗೆ ದಾಳಿ ಮಾಡುವಲ್ಲಿ ಯಶಸ್ತಿಯಾಗಿದ್ಗವು

ಇದೇ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ಗಣ್ಡರು ಯುದ್ದ ಸ್ನಾರಕದಲ್ಲಿ ಹುತಾತ್ತ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ರಕ್ಷಣಾ ಸಚಿವ ರಾಜನಾಥ್ಸಿಂಗ್

ವಿಜಯ ದಿವಸ್ ಅಂಗವಾಗಿ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತೀಯ ಸೇನೆಯ ಶೌರ್ಯಕ್ಷೆ ವಂದಿಸಿದ್ದಾರೆ ಭಾರತೀಯ ಸೈನಿಕರು ಈ ಯುಧ್ಧದ ಮೂಲಕ ಶೌರ್ಯದಲ್ಲಿ ಹೊಸ ಅಧ್ನಾಯವನ್ನು ಬರೆದಿದ್ದಾರೆ

ದೇಶ ಯೋಧರನ್ನು ಸದಾ ಸ್ಪರಿಸುತ್ತದೆ ಎಂದು ಅವರು ಟ್ನೀಟ್ ಮಾಡಿದ್ಲಾರೆ ಕರ್ನಾಟಕದಲ್ಲಿ ಸೈನಿಕ ಕಲ್ಲಾಣ ಮತ್ತು ಪುನರ್ವಸತಿ ಇಲಾಖೆ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಉದ್ಯಾನವನದಲ್ಲಿರುವ ರಾಷ್ಪೀಯ ಸೇನಾ ಸ್ನಾರಕದಲ್ಲಿ ವಿಜಯ್ ದಿವಸ ಸಮಾರಂಭ ಆಯೋಜಿಸಲಾಗಿತ್ತು

ಧರ್ಮದ ಹೆಸರಿನಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಬಾಂಗ್ಲಾ ದೇಶದ ಪ್ರಧಾನಿ ಶೇಕ್ ಹಸೀನಾ ಹೇಳಿದ್ದಾರೆ

ಮುಸ್ಲಿಂ ಸಮುದಾಯವನ್ನು ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದ್ದು

ಬಾಂಗ್ಲಾದೇಶದ ವಿಜಯಕ್ಕೆ ಹಿಂದೂ ಮುಸ್ಲಿಂ ತ್ರೈಸ್ತರು ಬೌದ್ದರು ಸೇರಿದಂತೆ ಎಲ್ಲರೂ ರಕ್ತ ಹರಿಸಿದ್ದಾರೆ ಬಾಂಗ್ಲಾದೇಶ ಆಧ್ಯಾತ್ಮ ಮತ್ತು ಬಹು ಧರ್ಮಗಳ ಪಾರಂಪರಿಕ ತಾಣವಾಗಿದೆ ಎಂದು ಶೇಕ್ಹಸೀನಾ ಅಭಿಪ್ರಾಯಪಟ್ಟರು ಭಾರತ ಭೇಟಿಯಲ್ಲಿರುವ ಯುನೈಟೆಡ್ ಕಿಂಗ್ಡಮ್ನ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆ ಬಾಂಧವ್ಯ ಬಲಪಡಿಸುವಿಕೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಮುಂದಿನ ತಿಂಗಳ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯನ್ನಾಗಿ ಭಾರತ ನೀಡಿರುವ ಆಹ್ವಾನವನ್ನು ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿ ಬೋರಿಸ್ ಜಾನ್ಸನ್ ಒಪ್ಪಿದ್ದಾರೆ ಎಂದು ರಾಬ್ ದೃಢಪಡಿಸಿದ್ದಾರೆ ನಿನ್ನೆ ರಾಬ್ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪರಿಸರ ಮತ್ತು ಅರಣ್ಣ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರೊಂದಿಗೆ ಚರ್ಚಿಸಿದ್ಗರು ನಾಳೆ ಬೆಂಗಳೂರಿಗೆ ಭೇಟ ನೀಡಲಿರುವ ರಾಬ್ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ

ಸಮಾರಂಭ ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿದೆ ಉದ್ವಾಟನೆ ಮತ್ತು ಸಮಾರೋಪ ಸಮಾರಂಭ ಖುದ್ದು ಭಾಗವಹಿಸುವಿಕೆಯೊಂದಿಗೆ ನಡೆಯಲಿದ್ದು ಉತ್ಸವದ ಇತರ ಭಾಗವು ವರ್ಚುವಲ್ ಮೂಲಕ ನಡೆಯಲಿದೆ

ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪತಿ ಮಾತನಾಡಿ ಹೊಸದಾಗಿ ಹೊರಹೊಮ್ತುತ್ತಿರುವ ತಂತ್ರಜ್ಞಾನ ವಲಯಗಳಲ್ಲಿ ಪ್ರಸಾರ ಕುರಿತ ಆವಿಷ್ಕಾರಗಳನ್ನು ಹೆಚ್ಚಿಸುವುದಕ್ಕೆ ಸರ್ಕಾರಿ ಮತ್ತು ಖಾಸಗಿ ಮಾಧ್ಯಮಗಳ ನಡುವೆ ಸಹಭಾಗಿತ್ವ ವೃದ್ಧಿಸುವ ಅಗತ್ತವಿದೆ ಎಂದು ಹೇಳಿದ್ದಾರೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಕಾರ್ಯದರ್ಶಿ ಅಮಿತ್ ಖರೆ ಮಾತನಾಡಿ ಆನ್ಲೈನ್ ಮತ್ತು ಆಫ್ಲೈನ್ ವಿಷಯಗಳನ್ನು ಭಿನ್ನವಾಗಿ ಪರಿಗಣಿಸಬೇಕಾಗಿದೆ ಎಂದು ಹೇಳಿದ್ದಾರೆ

ಐಸಿಸಿ ತನ್ನ ಪರಿಷ್ಟೃತ ವೇಳಾಪಟ್ಟಯನ್ನು ಬಿಡುಗಡೆ ಮಾಡಿದೆ

ಆತಿಥೇಯ ನ್ಯೂಜಿಲೆಂಡ್ ಆಸ್ಟೇಲಿಯಾ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಈಗಾಗಲೇ ಪಂದ್ಯಾವಳಿಗೆ ಅರ್ಹತೆ ಪಡೆದಿದೆ ಉಳದ ಮೂರು ತಂಡಗಳನ್ನು ಐಸಿಸಿ ಅರ್ಹತಾ ಪಂದ್ಯಾವಳಿಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ

ಅಂಜೆ ಇಲಾಖೆ ಮತ್ತು ಭಾರತೀಯ ಅಂಜೆ ಪಾವತಿ ಬ್ಯಾಂಕ್ ನೂತನ ಡಿಜಿಟಲ್ ಪಾವತಿ ಆ್ಡಪ್ ಡಾಕ್ ಪೇ ಯನ್ನು ಆರಂಭಿಸಿದೆ ದೇಶದ ಪ್ರತಿಯೊಂದು ಗ್ರಾಮಗಳನ್ನು ಡಿಜೆಟಲ್ ಪಣಕಾಸು ವ್ವವಸ್ಥೆಗೆ ಸೇರ್ಪಡೆ ಮಾಡುವ ಅಂಗವಾಗಿ ಈ ಆ್ಲಪ್ ಬಿಡುಗಡೆ ಮಾಡಲಾಗಿದೆ